ಿ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಪ್ರಣಾಳಿಕೆ ಒಂದು ಸುಳ್ಳನ ಕಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಧಾರವಾಡ ಕ್ಷೇತ್ರಕ್ಷೆ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಹ್ಹಾದ್ ಜೋಶಿ ಕಲಬುರಗಿ ಕ್ಷೇತ್ರಕ್ಷೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇಶ ಜಾದವ್ ಶಿವಮೊಗ್ಗ ಕ್ಷೇತ್ರಕ್ಕೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಹಾವೇರಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ

ಪಾಟೀಲ್ ಚಿಕೋಡಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಕೊಪ್ಪಳ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸಂಗಣ್ಣ ಕರಡಿ ಬೀದರ್ ಕ್ಷೇತ್ರಕ್ಷೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಶ್ವರ್ ಖಂಡ್ರೆ ನಿನ್ನೆ ನಾಮಪತ್ರ ಸಲ್ಲಿಸಿದರು

ಬಿಜೆಪಿ ನಿರೀಕ್ಷಿಸಿದಂತೆ ಈ ಬಾರಿಯ ಚುನಾವಣೆ ಸುಲಭದ ನಡಿಗೆಯಲ್ಲಿ ಎಂದು ಹೇಳಿದರು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯನ್ನು ತಿರಸ್ತರಿಸುವಂತೆ ಮತದಾರರಿಗೆ ಮುಖ್ಡಮಂತ್ರಿ ಎಚ್

ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಕೆಯ ಮೂಲಕ ಭಾರತೀಯ ಸೈನಿಕರ ಮನೋಭಲ ಕುಗ್ಗಿಸುವ ಶ್ರಯತ್ನ ನಡೆಸುತ್ತಿದೆ ಎಂದು ಕೇಂದ್ರ ರಕ್ಷಣಾ ಖಾತೆ ಸಚಿವ ನಿರ್ಮಲಾ ಸೀತಾರಾಮನ್ ಆರೋಪಿಸಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಟಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಜಮ್ಮುಕಾಶ್ಮೀರದ ಜನರ ಹಿತರಕ್ಷಣೆಗಾಗಿ ಸತಸ್ನ ಪಡೆಗಳ ವಿಶೇಷ ಅಧಿಕಾರ ಕಾಯಿದೆ ಪುನರ್ ಪರಿಶೀಲಿಸುವದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದೆ ಜಮ್ಮಕಾಶ್ವೀರದಲ್ಲಿ ಯೋಧರು ತಮ್ಮ ಜೀವದ ಹಂಗು ತೊರೆದು ದೇಶಕ್ಕಾಗಿ ಸೆಣಸುತ್ತಿರುವ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಮತ್ತು ಸಶಸ್ತ ಪಡೆಗಳ ವಿಶೇಷ ಅಧಿಕಾರದಲ್ಲಿ ಸಮತೋಲನ ತರುವದಾಗಿ ಕಾಂಗ್ರೆಸ್ ಹೇಳಿಕೊಳ್ಳುತ್ತಿದೆ ಈ ಭರವಸೆಯ ಮೂಲಕ ಯೋಧರ ಮನೋಶ್ವೈರ್ಯ ಕುಗ್ಗಿಸಲು ಮುಂದಾಗಿದೆ ಎಂದು ದೂರಿದರು ಅಲ್ಲದೆ ಕಲ್ಲುತೂರಾಟ ಮುಂತಾದ ಸಂದರ್ಭಗಳಲ್ಲಿ ಸಾಮಾಜಕ ಜಾಲತಾಣಗಳನ್ನು ಮೇಲೆ ನಿರ್ಬಂಧಿಸುವ ಜಿಲ್ಲಾ ಮ್ಯಾಜಿಸ್ಟೇಟರ ಅಧಿಕಾರವನ್ನು ಮೊಟಕುಗೊಳಿಸುವದಾಗಿ ಕಾಂಗ್ರೆಸ್ ಹೇಳಿದೆ ಕಾಂಗ್ರೆಸನ ಪ್ರಣಾಳಿಕೆ ಪರೋಕ್ಷವಾಗಿ ಭಯೋತ್ಪಾದಕರಿಗೆ ದೇಶದ್ರೋಹಿಗಳಿಗೆ ಸಹಾಯವಾಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಪ್ರಣಾಳಕೆಯು ಒಂದು ಸುಳ್ಳನ ಕಂತೆಯಾಗಿದೆ ಎಂದು ಬಿಜೆಪಿ ರಾಜ್ಗಾಧ್ಯಕ್ಷ ಬಿ

ಕಲಬುರ್ಗಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಳ್ಳು ಭರವಸೆಗಳು ರಾಷ್ವವಿರೋಧಿ ಚಟುವಟಕೆಗಳಿಗೆ ಕುಮ್ಮಕ್ಕು ನೀಡುವಂತಹ ವಿಷಯಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಸುವದರ ಮೂಲಕ ಅಧಿಕಾರಕ್ಷೆ ಬರಲು ಎಂಥದ್ದೆ ಅನ್ಯೆತಿಕ ಮಾರ್ಗ ತುಳಿಯಲು ಕಾಂಗ್ರೆಸ್ ಹಿಂಜರಿಯುವದಿಲ್ಲ ಎಂದು ಜರಿದರು ಕಳೆದ ಐದು ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವರ್ಚಸ್ಲು ಹೆಚ್ಚಿರುವ ಕಾರಣ ಬಿಜೆಪಿ ಮರಳ ಅಧಿಕಾರಕ್ಷೆ ಬರುವದರ ಜೊತೆಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರೇ ಮುಂದುವರಿಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯಾದ್ಯಂತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಜಾಗೃತಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗುತ್ತಿದೆ ಕೊಪ್ಪಳ ಮತ್ತು ಗಂಗಾವತಿಯಲ್ಲಿ ನಿನ್ನೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಇ ವಿ ಎಂ ಹಾಗೂ ವಿ ವಿ ಪ್ಟಾಟ್ ಕುರಿತು ವಿಕಲಾಂಗಚೇನರಿಗೆ ಪ್ರಾತ್ಮಕ್ಷಿಕವಾಗಿ ಅರಿವು ಮೂಡಿಸಲಾಯಿತು ಜೊತೆಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರು ಬೈಕ್ ರ್ಯಾಲಿ ನಡೆಸಿ ಗಂಗಾವತಿ ತಾಲೂಕಿನಲ್ಲಿ ಮತದಾನದ ಜಾಗೃತಿ ಕೈಗೊಂಡರು ಲೋಕಸಭಾ ಚುನಾವಣೆಯ ಮತದಾನದಂದು ವಿಕಲಾಂಗಚೇತನರನ್ನು ಮತಗಟ್ಟೆ ಕೇಂದ್ರಗಳಿಗೆ ಕರೆದುಕೊಂಡು ಹೋಗಿ ಬರಲು ಸಾರಿಗೆ ವ್ಯವಸ್ಥೆ ವೀಲ್ಚೇರ್ ಮತ್ತಿತರ ಅಗತ್ಯ ಸೌಲಭ್ಧಗಳನ್ನು ಕಲ್ಪಿಸುವಂತೆ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಟಿ

ಅನಿಲ್ ಕುಮಾರ್ ಸಂಬಂಧಪಟ್ಟ ಅಧಿಕಾರಿಗಳಗೆ ಮಡಿಕೇರಿಯಲ್ಲಿ ನಿನ್ನೆ ಸೂಚಿಸಿದ್ದಾರೆ ಶಹನಾಯಿ ಹಲಗಿ ಹಾಗೂ ಕಣಿ ವಾದ್ಯಗಳ ಮೂಲಕ ನಿನ್ನೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಗುರಗುಂಟಾ ದೇವರ ಭೂಪುರು ಮತ್ತು ಅಮರೇಶ್ವರ ಜಾತ್ರೆಯಲ್ಲಿ ಮತದಾನದ ಜಾಗೃತಿ ಮೂಡಿಸಲಾಯಿತು

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ದೇಶದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರದೇಕು ಎನ್ನುವುದು ತಮ್ಮ ಆಶಯ ಎಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಪ್ರಲ್ವಾದ ಜೋತಿ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ದೀಪಾ ಜೋಳನ್ ಅವರಿಗೆ ನಾಮಪತ್ರ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಹಕಾರದಿಂದ ಧಾರವಾಡ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಹಣಕಾಸಿನ ನೆರವು ದೊರೆತಿದೆ ಇದರಿಂದ ಬಡವರು ಕೂಲಿ ಕಾರ್ಮಿಕರು ಕೃಷಿ ಕೂಲಿಕಾರ್ಮಿಕರು ದೀನ ದಲಿತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಧರ್ಮ ಜಾತಿ ಭಾಷೆಯನ್ನು ಮೀರಿ ಚುನಾವಣೆ ನಡೆಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಬೆಂಗಳೂರಿನ ಬಸವನಗುಡಿ ಕೆ

ರಸ್ತೆಯ ಆಂಬಿಯನ್ಸ್ ಪ್ಲಾಟನಂನಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜೈನ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಅಭಿವೃದ್ದಿಯೇ ಮಾನದಂಡವಾಗಿ ಚುನಾವಣೆ ನಡೆಯುತ್ತಿದೆ ಎಂದರು ಕಳೆದ ಐದು ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿದ ಭ್ರಷ್ಟಾಚಾರ ರಹಿತ ಮತ್ತು ಅಭಿವೃದ್ದಿ ಪಥದ ಸರ್ಕಾರದಿಂದ ಅನ್ಯ ದೇಶಗಳು ಭಾರತವನ್ನು ಗೌರವದಿಂದ ನೋಡುವಂತಾಗಿದೆ ಎಂದು ತಿಳಿಸಿದರು

ಇದರಿಂದ ಆ ವರ್ಗದ ಜನರಿಗೆ ಬಿಜೆಪಿ ಅನ್ಯಾಯ ಮಾಡುತ್ತಿದೆ ಎಂದು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ

ರಾಜಕೀಯ ಜೀವನದಲ್ಲಿ ವೈಯಕ್ತಿಕ ಟೀಕೆ ಮಾಡುವ ಕೆಳಮಟ್ಟದ ಸಂಸ್ಕೃತಿ ಬಿಜೆಪಿಯವರದ್ದು ಮಾತ್ರ ಎಂದು ಉಪಮುಖ್ಖಮಂತ್ರಿ ಡಾಕ್ಟರ್ ಜಿ

ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಸಮಾವೇತದಲ್ಲಿ ಮಾತನಾಡಿದ ಅವರು

ಎಸ್ ಎಸ್ ಅಡಿಪಾಯದಿಂದ ಬಂದ ಬಿಜೆಪಿಗೆ ದೇಶದ ಅಭಿವೃದ್ಧಿಯ ಲೆಕ್ಕವೇ ಇಲ್ಲ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡಿದ ದೇಶದ ಮೇಲೆ ನಿಂತು ಮಾತನಾಡುತ್ತಿದೆ ನೋಟು ಅಮಾನ್ಯೀಕರಣ ಹಾಗೂ ಜಿಎಸ್ಟಿ ಜಾರಿಯಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬಂಡಾಯ ನಾಯಕರ ಮನವೊಲಿಸುವ ಶ್ರಋತ್ನ ನಡೆದಿದ್ದು ಶೀಘವೇ ಎಲ್ಲ ಗೊಂದಲಗಳಿಗೂ ತೆರೆ ಬಿಳಲಿದೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಸಿ

ಮಂಡ್ಯ ತಾಲೂಕನ ಮಲ್ಲೀಗೆರೆ ಗ್ರಾಮದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೂಟದ ಅಧ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಪ್ರಚಾರ ನಡೆಸಿ ಅವರು ಮಾತನಾಡಿದರು

ಿ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಪ್ರಣಾಳಕೆ ಒಂದು ಸುಳ್ಳನ ಕಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು